ರಾಯಚೂರಿನಲ್ಲಿಂದು ಕೃಷಿ ಮೇಳದಲ್ಲಿ ಮಾತನಾಡಿದ ಅವರು ಅತಿಯಾದ ನೀರಿನ ಬಳಕೆ ಸವಳು ಪ್ರದೇಶ ಹೆಚ್ಚಳಕ್ಕೆ ಕಾರಣವಾಗಿದೆ ಜಮೀನುಗಳ ಫಲವತ್ತತೆ ಪುನರುಜ್ಜೀವಗೊಳಿಸಲು ಕೃಷಿ ವಿತ್ವ ವಿದ್ಯಾಲಯಗಳಂದ ಕಾರ್ಯಯೋಜನೆ ರೂಪಿಸಿ ಜಾರಿಗೆ ತರಲಾಗುವುದು ಎಂದು ಹೇಳಿದರು ಕೃಷಿ ಉತ್ಪನ್ನಗಳ ದೆಲೆ ಕುಸಿತ ಸಂದರ್ಭದಲ್ಲಿ ಭತ್ತ ಜೋಳ ಮತ್ತು ತೊಗರಿಯನ್ನು ವೈಜ್ಞಾನಿಕ ಬೆಂಬಲ ಬೆಲೆಗೆ ಖರೀದಿಸಲು ಸರ್ಕಾರ ನಿರ್ಧರಿಸಿದೆ

ಕೃಷಿ ವಿಶ್ವ ವಿದ್ಯಾಲಯಗಳ ವಿಜ್ಞಾನಿಗಳು ಸಂಶೋಧಿಸಿದ ವಸ್ತುಗಳು ರೈತರಿಗೆ ಕೈಗೆಟುಕುವ ಬೆಲೆಯಲ್ಲಿ ದೊರೆಯುವಂತೆ ಮಾಡಬೇಕು ಎಂದು ಅವರು ಸಲಹೆ ನೀಡಿದರು ಇದಕ್ಕೂ ಮುನ್ನ ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ನೆರೆಯಿಂದ ಬೆಳೆ ಹಾಗೂ ಮನೆ ಕಳೆದುಕೊಂಡ ಸಂತ್ರಸ್ತರಿಗೆ ಕೇಂದ್ರ ಸರ್ಕಾರದಿಂದ ಎರಡನೇ ಹಂತದ ಆರ್ಥಿಕ ನೆರವು ದೊರೆತಾಕ್ಷಣ ಫಲಾನುಭವಿಗಳ ಬ್ಯಾಂಕ್ ಬಾತೆಗೆ ಹಣ ಜಮೆ ಮಾಡಲಾಗುವುದು ರೈತರಲ್ಲಿ ಆತ್ಪ್ವೈರ್ಯ ತುಂಬುವ ಮೂಲಕ ಆತ್ಮಹತ್ಯ ಪ್ರಕರಣಗಳ ತಡೆಗೆ ಸರ್ಕಾರ ಪ್ರಯತ್ನಿಸುತ್ತಿದೆ ಎಂದು ಅವರು ತಿಳಿಸಿದರು

ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ನೇತೃತ್ವದ ರಾಜ್ಯ ಸಚಿವ ಸಂಪುಟ ಶೀಘದಲ್ಲೇ ವಿಸ್ತರಣೆಯಾಗಲಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಪ್ರಲ್ವಾದ್ ಜೋಷಿ ತಿಳಿಸಿದ್ದಾರೆ ಹುಬ್ಲಳ್ಳಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಂಪುಟದಲ್ಲಿ ಮತ್ತೆ ಹೊಸದಾಗಿ ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಠಿ ಇಲ್ಲ ಎಂದು ಸ್ಪಷ್ಟಪಡಿಸಿದರು ಸಂಸತ್ನ ಅಂಗೀಕಾರ ಪಡೆದ ಪೌರತ್ವ ತಿದ್ದುಪಡಿ ಮಸೂದೆ ದೇಶದ ಯಾವುದೇ ಪ್ರಜೆಯ ನಾಗರಿಕತ್ವ ಕಸಿದು ಕೊಳ್ಳುವುದಿಲ್ಲ ಯಾವುದೇ ಸಮುದಾಯ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಶ್ರಲ್ವಾದ್ ಜೋಷಿ ತಿಳಿಸಿದರು

ಪ್ರದರ್ಶನ ವೀಕ್ಷಿಸಲು ಸಾರ್ವಜನಿಕರು ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ವಾರ್ತಾ ಇಲಾಖೆ ತಿಳಿಸಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಸಚಿವರಾದ ಪ್ರಕಾಶ್ ಚಾವಡೇಕರ್ ಡಿ

ಸದಾನಂದ ಗೌಡ ಪ್ರಲ್ನಾದ್ ಜೋಷಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಸೇರಿದಂತೆ ಅನೇಕ ಗಣ್ಯರು ಸರ್ದಾರ್ ಪಟೇಲ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ ಆಂಜಿಯೋಪ್ಲಾಸ್ಟಿ ಹೃದಯ ಚಿಕಿತ್ಸೆ ನಂತರ ಆರೋಗ್ಯ ಚೇತರಿಸಿಕೊಂಡಿರುವ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ಅವರನ್ನು ಇಂದು ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಯಿತು

ವಿಜಯಪುರ ಜಿಲ್ಲೆಯಾದ್ದಂತ ಜಲಧಾರೆ ಯೋಜನೆಯ ಪರಿಣಾಮಕಾರಿ ಅನುಷ್ಟಾನ ಅಧ್ಯಯನ ತಂಡ ಇಂದು ಜಿಲ್ಲಾಧಿಕಾರಿ ವೈ ಎಸ್ ಪಾಟೀಲ್ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೋವಿಂದ ರೆಡ್ಡಿ ಜೊತೆ ಸಮಾಲೋಚನೆ ನಡೆಸಿತು ವಿಜಯಪುರದಲ್ಲಿ ನಡೆದ ಸಭೆಯಲ್ಲಿ ಜಲಧಾರೆ ಯೋಜನಾ ವೆಚ್ಚ ಪರಿಣಾಮಕಾರಿ ಅನುಷ್ಟಾನ ನಿರ್ವಹಣೆ ಸೇರಿದಂತೆ ಎಲ್ಲಾ ಸಂಬಂಧಪಟ್ಟ ವಿಷಯಗಳ ಕುರಿತು ಸಮಾಲೋಚನೆ ನಡೆಯಿತು ಜಿಲ್ಲೆಯ ಒಂದು ಸಾವಿರಕ್ಕೂ ಹೆಚ್ಚು ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಸುವ ಯೋಜನೆ ಇದಾಗಿದ್ದು ಎರಡು ಪ್ವಾಕೇಜ್ಗಳಲ್ಲಿ ಜಲಧಾರೆ ಯೋಜನೆ ಅನುಷ್ಟಾನಗೊಳ್ಳಲಿದೆ ಮೊದಲ ಪ್ಯಾಕೇಚ್ಗೆ ಆಲಮಟ್ಟ ಜಲಾಶಯದ ನೀರನ್ನು ಸಂಪನ್ನೂಲವಾಗಿ ಗುರುತಿಸಿದ್ದು ವಿಜಯಪುರ ಬಸವನಬಾಗೇವಾಡಿ ಹಾಗೂ ಇಂಡಿ ತಾಲೂಕುಗಳಿಗೆ ಪೂರೈಸುವ ಉದ್ದೇಶ ಹೊಂದಲಾಗಿದೆ ಎರಡನೇ ಪ್ಯಾಕೇಜ್ನಲ್ಲಿ ನಾರಾಯಣಮರ ಜಲಾಶಯದಿಂದ ಜಿಲ್ಲೆಯ ಮುದ್ದೇಬಿಹಾಳ ಸಿಂಧಗಿ ತಾಲೂಕಿನ ಗ್ರಾಮಗಳು ಹಾಗೂ ನಗರಗಳಿಗೆ ನೀರು ಸರಬರಾಜು ಮಾಡುವ ಯೋಜನೆ ಇದೆ ಯೋಜನೆಯ ಪ್ರಾಥಮಿಕ ಸಮೀಕ್ಷಾ ವರದಿ ಸಿದ್ದಗೊಂಡಿದ್ದು ಹಣಕಾಸು ಇಲಾಖೆ ಅನುಮತಿ ನಂತರ ನಿರ್ಮಾಣ ನಿರ್ವಹಣೆ ಹಸ್ತಾಂತರ ಆಧಾರದ ಮೇಲೆ ಟೆಂಡರ್ ಕರೆದು ಅರ್ಹ ಗುತ್ತಿಗೆದಾರರನ್ನು ಆಯ್ಲೆ ಮಾಡಲಾಗುತ್ತದೆ

ಪ್ರಸಕ್ತ ಸಾಲಿನ ಮಾಗಿ ಉತ್ಸವಕ್ಕೆ ಸಾಂಸ್ಟೃತಿಕ ನಗರಿ ಮೈಸೂರು ಸಿದ್ದಗೊಳ್ಳುತ್ತಿದೆ ಮಾಗಿ ಉತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಈ ಬಾರಿಯೂ ಅರಮನೆ ಅವರಣದಲ್ಲಿ ಫಲಪುಪ್ಪ ಪ್ರದರ್ಶನ ನಡೆಯಲಿದ್ದು ಹಲವು ಬಗೆಯ ಹೂಗಳಿಂದ ಬೆಂಗಳೂರು ಅರಮನೆಯ ಮಾದರಿ ನಿರ್ಮಾಣ ಮಾಡಲಾಗುತ್ತಿದೆ ಅಲ್ಲದೆ ಹೂಗಳಿಂದ ವಿವಿಧ ಕಲಾ ಕೃತಿಗಳ ನಿರ್ಮಾಣ ತಯಾರಿ ನಡೆದಿದೆ ಅರಮನೆ ಅವರಣವನ್ನು ವಿವಿಧ ಬಗೆಯ ಹೂಗಳಿಂದ ಸಿಂಗರಿಸಲಾಗುತ್ತದೆ ಈ ಮಧ್ಯೆ ಕ್ರಿಸ್ ಮಸ್ ಹಾಗೂ ಹೊಸ ವರ್ಷಾಚರಣೆ ಪ್ರಯುಕ್ತ ನಾಳೆಯಿಂದ ಮೈಸೂರು ಹಾಗೂ ಬೆಂಗಳೂರಿನ ಯಲಹಂಕ ನಡುವೆ ವಿಶೇಷ ರೈಲು ಸಂಚರಿಸಲಿದೆ

ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯ ಅರ್ಹ ಫಲಾನುಭವಿಗಳ ಗುರುತಿಸುವಿಕೆ ಜೊತೆಗೆ ಹೆಸರು ನೋಂದಣಿಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕಾರ್ಯ ಕೈಗೊಳ್ಳುವಂತೆ ಆರೋಗ್ಡ ಇಲಾಖೆ ಅಧಿಕಾರಿಗಳಿಗೆ ವಿಜಯಪುರ ಜಿಲ್ಲಾಧಿಕಾರಿ ವ್ಯೆಎಸ್ ಪಾಟೀಲ್ ಸೂಚಿಸಿದ್ದಾರೆ

ಗ್ರಾಮ ವಾರ್ಡ್ ವ್ಯಾಪ್ತಿಯಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಗ ಕಾರ್ಡ್ ವಿತರಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ಆಶಾ ಕಾರ್ಯಕರ್ತೆಯರು ಕಿರಿಯ ಆರೋಗ್ಯ ಸಹಾಯಕಿಯರು ಮನೆ ಮನೆಗೆ ತೆರಳಿ ಅರ್ಹ ಫಲಾನುಭವಿಗಳು ಯೋಜನೆ ಸದುಪಯೋಗ ಪಡೆದುಕೊಳ್ಳುವಂತೆ ಮನವೊಲಿಸಬೇಕು ಎಂದು ಜಲ್ಲಾಧಿಕಾರಿ ಸೂಚಿಸಿದರು ತಂಬಾಕು ನಿಯಂತ್ರಣ ಕಾಯಿದೆ ಕುರಿತು ದಾವಣಗೆರೆ ಜಿಲ್ಲೆಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಪಂಚಾಯತ್ ಅಭಿವೃದ್ದಿ ಅಧಿಕಾರಿಗಳಿಗೆ ಒಂದು ದಿನದ ಕಾರ್ಯಾಗಾರ ಇಂದು ನಡೆಯಿತು ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಬಿ ಆನಂದ್ ಮಾದಕ ವ್ಣಸನಮುಕ್ತ ಸಮಾಜ ನಿರ್ಮಾಣದಲ್ಲಿ ಎಲ್ಲರ ಸಹಭಾಗಿತ್ವ ಅಗತ್ತ ಎಂದು ಹೇಳಿದರು ಯುವಜನತೆ ತಂಬಾಕು ಉತ್ಪನ್ನಗಳ ವ್ಯಸನಕ್ಕೆ ಬಲಿಯಾಗುತ್ತಿದ್ದಾರೆ ಇದರ ನಿಯಂತ್ರಣಕ್ಕೆ ಎಲ್ಲ ಇಲಾಖೆಗಳ ಸಹಕಾರ ಅಗತ್ತವಿದೆ ತಂಬಾಕು ನಿಯಂತ್ರಣ ತಂಡ ಗುಲಾಬಿ ಆಂದೋಲನ ಮೂಲಕವಲ್ಲದೆ ಗ್ರಾಮೀಣ ಹಾಗೂ ನಗರಗಳ ಶಾಲಾ ಕಾಲೇಜು ಸುತ್ತಮುತ್ತಲಿನ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಕಾಯಿದೆ ಉಲ್ಲಂಘನೆ ಪ್ರಕರಣಗಳನ್ನು ಪತ್ತೆ ಹಚ್ಚಿ ದಂಡ ವಿಧಿಸಿ ಮೊಕದ್ದಮೆ ದಾಖಲಿಸಬೇಕು ಎಂದು ಅವರು ಸೂಚಿಸಿದರು ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾ ರಾಫವನ್ ಮಾತನಾಡಿ ಜಿಲ್ಲೆಯಲ್ಲಿ ತಂಬಾಕು ನಿಯಂತ್ರಣ ಕಾನೂನು ಪರಿಣಾಮಕಾರಿ ಅನುಷ್ಟಾನಕ್ಕೆ ನಿರಂತರ ಅರಿವು ಕಾರ್ಯಕ್ರಮ ಹಮ್ಸಿಕೊಳ್ಳಬೇಕು ಎಂದು ಹೇಳಿದರು

ಬೆಂಗಳೂರಿನಲ್ಲಿಂದು ಸಿದ್ದಿ ಜನಾಂಗದ ನಿಯೋಗ ಮುಖ್ಖಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರನ್ನು ಭೇಟ ಮಾಡಿತು

ಬಾಗಲಕೋಟೆ ಜಿಲ್ಲೆಯ ಮಾದರಿ ಪೊಲೀಸ್ ಕಾಣೆ ಎಂಬ ಹೆಸರು ಪಡೆದ ಮುಧೋಳ್ ಪೊಲೀಸ್ ಕಾಣೆಗೆ ಉಪಮುಖ್ಚಮಂತ್ರಿ ಗೋವಿಂದ ಎಂ ಕಾರಜೋಳ ಇಂದು ಭೇಟ ನೀಡಿ ಸಿಬ್ಬಂದಿ ವರ್ಗದ ಕಾರ್ಯವ್ಯೆಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು

ಮೈಸೂರಿನ ಚಾಮುಂಡಿಬೆಟ್ಟದ ತಪ್ಪಲಿನ ಲಲಿತಾದ್ರಿಪುರದ ತೋಟವೊಂದರಲ್ಲಿ ಕರುವೊಂದು ಚಿರತೆ ದಾಳಿಗೆ ಬಲಿಯಾಗಿದ್ದು ಸ್ವಳೀಯ ನಿವಾಸಿಗಳಲ್ಲಿ ಆತಂಕ ಮೂಡಿಸಿದೆ

ತುಮಕೂರಿನಲ್ಲಿ ನಾಳೆ ರಾಷ್ಷೀಯ ಇಂಧನ ಸಪ್ತಾಹದ ಅಂಗವಾಗಿ ಸಾರ್ವಜನಿಕರಲ್ಲಿ ವಿದ್ಯುತ್ ಉಳಿತಾಯ ಕುರಿತು ಅರಿವು ಮೂಡಿಸುವ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದೆ